ದ್ವಿಪಕ್ಷೀಯ ಹಿತಾಸಕ್ತಿಯ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಭಾರತ ಮತ್ತು ಭೂತಾನ್ ಬದ್ದತೆಯ ಪುನರುಚ್ಲಾರ

ಎಲ್ಲ ರಾಷ್ಟೀಯ ಮತ್ತು ಮಾನ್ಯತೆ ಪಡೆದ ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ

ಏಕಕಾಲಕ್ಕೆ ಚುನಾವಣೆಗಳನ್ನು ನಡೆಸುವ ಕುರಿತಂತೆ ಆಯೋಗ ಮಸೂದೆಯ ಕರಡು ಪ್ರತಿಯನ್ನು ಸಿದ್ದಪಡಿಸಿದ್ದು ಇದರ ಸಾಂವಿಧಾನಿಕತೆ ಮತ್ತು ಕಾನೂನು ದೃಷ್ಷಿಕೋನಗಳ ಕುರಿತಂತೆ ರಾಜಕೀಯ ಪಕ್ಷಗಳು ಸಂವಿಧಾನ ತಜ್ಜರು ಉನ್ನತಾಧಿಕಾರಿಗಳು ಶಿಕ್ಷಣ ತಜ್ಜರು ಮತ್ತು ಸಾರ್ವಜನಿಕರಿಂದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಆಷ್ವಾನಿಸಲಾಗಿದ್ದು ಇವುಗಳ ಪರಿಶೀಲನೆಯ ನಂತರವೇ ಆಯೋಗ ಕರಡು ಪ್ರಸ್ತಾವವನ್ನು ಅಂತಿಮಗೊಳಿಸಿ ಸರ್ಕಾರಕ್ಕೆ ಸಲ್ಲಿಸಲಿದೆ

ಭೇಟಿಯ ವೇಳೆ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಾನಾ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಪ್ರಧಾನಮಂತ್ರಿಗಳು ಸಾರ್ವಜನಿಕ ಸಭೆಯನ್ನು ಉದ್ದೇತಿಸಿ ಭಾಷಣವನ್ನೂ ಮಾಡಲಿದ್ದಾರೆ

ನೆನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ವಸುಂಧರಾ ರಾಜೇ ಅರಸ್ ಈ ಯೋಜನೆಗಳ ಫಲಗಳು ಅರ್ಹರಿಗೆ ಯಶಸ್ವಿಯಾಗಿ ತಲುಪುತ್ತಿವೆ ಎಂದು ತಿಳಿಸಿದ್ದಾರೆ

ಪರಸ್ವರ ಹಿತಾಸಕ್ತಿಯ ಎಲ್ಲ ವಲಯಗಳಲ್ಲಿ ಉಭಯ ದೇಶಗಳ ನಡುವಿನ ಸಹಕಾರ ಸಂಬಂಧವನ್ನು ಮತ್ತಷ್ಟು ಬಲವರ್ಧನೆಗೊಳಿಸುವ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಪರಸ್ಪರ ಸಮಾಲೋಚನೆ ನಡೆಸಿದ ಉಭಯ ನಾಯಕರು ಭಾರತ ಮತ್ತು ಭೂತಾನ್ ಜನರ ಅನುಕೂಲಕ್ಕಾಗಿ ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ತೀರ್ಮಾನಿಸಿದರು

ಕಳೆದ ಗುರುವಾರ ನ್ಯಾಯಾಲಯ ಈ ಪ್ರಕರಣ ಸಂಬಂಧ ತರೂರ್ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಿತ್ತು

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಗೋವಾಕ್ಕೆ ಭೇಟಿ ನೀಡಲಿದ್ದಾರೆ

ಅಲ್ಲದೆ ಇಂದು ಸಂಜೆ ರಾಜ್ಯ ಸರ್ಕಾರ ಆಯೋಜಿಸಿರುವ ನಾಗರಿಕ ಸ್ವಾಗತ ಸಮಾರಂಭದಲ್ಲೂ ಅವರು ಭಾಗಿಯಾಗಲಿದ್ದಾರೆ ನಾಳೆ ರಾಷ್ಷಪತಿಗಳು ದೆಹಲಿಗೆ ವಾಪಸ್ಗಾಗುವ ಮುನ್ನ ಹಳೆಯ ಗೋವಾದಲ್ಲಿ ಯುನೆಸ್ತೋ ವಿಶ್ವಪಾರಂಪರಿಕ ತಾಣ ಎಂದು ಫೋಷಿಸಿರುವ ಬೋಮ್ ಜೀಸಸ್ ಇಗರ್ಜಿ ಮತ್ತು ಪಣಜಿ ಸಮೀಪದ ಮರ್ಡೋಲ್ನಲ್ಲಿರುವ ಮಂಗೇತಿ ದೇವಸ್ವಾನಕ್ಕೂ ಭೇಟಿ ನೀಡಲಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಗೋವಾಕ್ಕೆ ಭೇಟಿ ನೀಡಿರುವುದು ಇದೇ ಮೊದಲ ಸಲವಾಗಿದೆ ವಿದ್ಯುನ್ಮಾನ ವಾಣಿಜ್ಯ ವ್ಯವಸ್ಥೆ ಕುರಿತ ಕಾರ್ಯಪಡೆಯ ಮೊದಲ ಸಭೆ ವಾಣಿಜ್ಯ ಇಲಾಖೆಯ ಕಾರ್ಯದರ್ತಿ ರೀಟಾ ಟಿಯೊಟಿಯಾ ಅಧ್ಯಕ್ಷತೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ನಡೆಯಿತು ವಿದ್ಯುನ್ಹಾನ ವಾಣಿಜ್ಯ ಕುರಿತ ಸಮಗ್ರ ರಾಷ್ಟೀಯ ನೀತಿಯೊಂದನ್ನು ರೂಪಿಸಲು ಕಾರ್ಯಚೌಕಟ್ಟೊಂದನ್ನು ಶಿಫಾರಸ್ಲು ಮಾಡುವ ಸಲುವಾಗಿ ಈ ಕಾರ್ಯಪಡೆಯನ್ನು ರಚಿಸಲಾಗಿದೆ ಉದ್ದೇತಿತ ನೀತಿಯ ಕಾರ್ಯ ಚೌಕಟ್ಟು ಸಿದ್ದಪಡಿಸಲು ಪಣಕಾಸು ಮಾಹಿತಿ ತಂತ್ರಜ್ಞಾನ ಮತ್ತು ದೂರಸಂಪರ್ಕ ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವಾಲಯಗಳೂ ಸೇರಿದಂತೆ ಇತರ ಇಲಾಖೆಗಳ ಸಂಬಂಧಿತ ವಲಯಗಳಿಂದ ಸಭೆಯಲ್ಲಿ ಸಲಹೆಗಳನ್ನು ಪಡೆಯಲಾಯಿತು ಕಳೆದ ತಿಂಗಳು ನಡೆದ ಉಪತಂಡಗಳ ಸಭೆಗಳಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳ ಬಗ್ಗೆಯೂ ನಿನ್ನೆ ನಡೆದ ಸಭೆಯಲ್ಲಿ ಸಮಾಲೋಚಿಸಲಾಯಿತು ಅಂತರ್ದೇತಿಯ ದತ್ತಾಂಶ ವಿನಿಮಯ ತೆರಿಗೆ ವ್ಯವಸ್ಥೆ ವಹಿವಾಟು ವ್ಯವಸ್ಥೆ ಸರಕು ಸಾಗಾಟ ವ್ಯವಸ್ಥೆ ವಿದೇಶಿ ನೇರ ಹೂಡಿಕೆ ಮತ್ತು ಸ್ಪರ್ಧಾತ್ಮಕ ಅವಕಾಶಗಳ ಬಗ್ಗೆ ವ್ಯಾಪಕ ಚರ್ಚೆ ನಡೆಸಲಾಯಿತು ವಿದ್ಯುನ್ಮಾನ ವಾಣಿಜ್ಯ ವ್ಯವಸ್ಥೆ ಕುರಿತ ರಾಷ್ವೀಯ ನೀತಿ ನಿರೂಪಣೆ ಪ್ರಕ್ರಿಯೆಯನ್ನು ಸರ್ಕಾರ ಕಳೆದ ಏಪ್ರಿಲ್ನಲ್ಲಿ ಆರಂಭಿಸಿದೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಸಚಿವರಾದ ಸುರೇಶ್ ಪ್ರಭು ಅಧ್ಯಕ್ಷತೆಯಲ್ಲಿ ವಿಷಯ ಪರಿಣತರ ಈ ಸಮಿತಿಯನ್ನು ರಚಿಸಲಾಗಿದೆ

ಸತತವಾಗಿ ಸುರಿದ ಮಳೆಯಿಂದಾಗಿ ನಗರದ ಪಲವು ಪ್ರಾಂತ್ಯಗಳಲ್ಲಿ ಜನಜೀವನ ಅಸ್ತವ್ಸ್ತವಾಗಿದೆ ಮಳೆಯಿಂದಾಗಿ ಮರಗಳು ಬೇರು ಸಮೇತ ಧರೆಗುರುಳಿದ ಘಟನೆಗಳೂ ವರದಿಯಾಗಿವೆ ವಿಧಾನಸಭೆಯ ಸಂಕೀರ್ಣದಲ್ಲಿನ ಟ್ರಾನ್ಫಾರ್ರರ್ ಫಟಕದಲ್ಲಿ ನೀರು ತುಂಬಿಕೊಂಡಿದ್ದು ವಿದ್ಯುತ್ ಪೂರೈಕೆ ಸ್ವಗಿತಗೊಂಡಿದ್ದು ನಗರದ ಪಲವೆಡೆಯೂ ವಿದ್ಯುಚ್ನಕ್ತಿ ಪೂರೈಕೆಯಲ್ಲಿ ವ್ಯತ್ತಯವಾಗಿದೆ ಇಂದೂ ಕೂಡ ಭಾರೀ ಮಳೆಯಾಗುವ ಸೂಚನೆಗಳಿವೆ ಎಂದು ಹವಾಮಾನ ಇಲಾಖೆಯ ಉಪಮಹಾನಿರ್ದೇಶಕ ಜೆ ಆರ್ ಪ್ರಸಾದ್ ತಿಳಿಸಿದ್ದಾರೆ

ಈ ಪೈಕಿ ಹೆಚ್ಚಿನ ಸಂಖ್ಲೆಯ ಸಾವು ನೋವಿನ ಪ್ರಕರಣಗಳು ಮಾಂಟ್ರಿಯಲ್ ನಗರದ ಸುತ್ತಮುತ್ತ ಸಂಭವಿಸಿರುವುದಾಗಿ ನಗರ ಸಭೆಯ ಆರೋಗ್ನ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಬಿಸಿಗಾಳಿಯ ರಭಸ ಹೆಚ್ಚಾಗಿರುವುದರಿಂದ ಫ್ರೆಂಚ್ ಕೆನಡಾ ಪ್ರಾಂತ್ಯದಲ್ಲೂ ಸಾವಿನ ಪ್ರಕರಣಗಳು ವರದಿಯಾಗಿವೆ

ತೇವಾಂಶದ ಮಟ್ಟವೂ ಅಧಿಕವಾಗಿರುವುದು ಅಸಹನೀಯ ಪರಿಸ್ಥಿತಿಗೆ ಕಾರಣವಾಗಿದ್ದು ಇಂದು ತಾಪಮಾನದಲ್ಲಿ ಕೊಂಚ ಇಳಿಕೆಯಾಗಬಹುದು ಎಂದು ನಿರೀಕ್ಸಿಸಲಾಗಿದೆ